ಮುಂಬೈನಲ್ಲಿ ನಿನ್ನೆ ಸಂಜೆ ಸಂಭವಿಸಿದ ಸೇತುವೆ ಕುಸಿತ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶ

ಚುನಾವಣಾ ಆಯೋಗದಿಂದ ಗುಜರಾತ್ನಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಘೋಷಣೆ

ನ್ಣೂಜಿಲೆಂಡ್ನ ಕ್ರೈಸ್ಟ್ ಚರ್ಚ್ ನಗರದಲ್ಲಿ ಇಂದು ಬೆಳಗ್ಗೆ ಎರಡು ಮಖೀದಿಗಳಲ್ಲಿ ಬಂದೂಕುಧಾರಿಯೊಬ್ಲ ಗುಂಡಿನ ದಾಳ ನಡೆಸಿದ್ದು

ದಾಳಿಯನ್ನು ಪ್ರಧಾನಿ ಜೆಸಿಂಡಾ ಅವರು ತೀವ್ರವಾಗಿ ಖಂಡಿಸಿದ್ದು

ಅಲ್ ನೂರ್ ಮಸೀದಿಯಲ್ಲಿ ನಡೆದಿದ ಗುಂಡಿನ ದಾಳಿಯಲ್ಲಿ ಹಲವಾರು ಮಂದಿ ಗಾಯಗೊಂಡಿದ್ದಾರೆ ಘಟನೆ ನಡೆದ ಕೂಡಲೇ ಮಸೀದಿಯಲ್ಲಿದ್ದ ಜನರನ್ನು ತೆರವುಗೊಳಿಸಲಾಗಿದೆ ಈ ಹೇಯಕೃತ್ವಕ್ಕೆ ಕಾರಣರಾದ ನಾಲ್ವರನ್ನು ಬಂಧಿಸಲಾಗಿದೆ

ಬಂದೂಕುಧಾರಿಗಳ ಪತ್ತೆಗಾಗಿ ತ್ರೈಸ್ಟ್ ಚರ್ಚ್ ನಗರದಲ್ಲಿ ಪೊಲೀಸರು ನಾಕಾಬಂಧಿ ಮಾಡಿದ್ದಾರೆ ಕ್ರೈಸ್ಟ್ಚರ್ಚ್ ನಗರದಲ್ಲಿ ನಡೆದಿರುವ ಗುಂಡಿನ ದಾಳ ಬಗ್ಗೆ ನ್ಯೂಜಲೆಂಡ್ನಲ್ಲಿರುವ ಭಾರತೀಯ ರಾಜತಾಂತ್ರಿಕ ಕಚೇರಿ ದಿಗ್ದಮೆ ವ್ಯಕ್ತಪಡಿಸಿದೆ ಈ ದಾಳ ಹಿನ್ನೆಲೆಯಲ್ಲಿ ನ್ಯೂಜಿಲೆಂಡ್ನಲ್ಲಿ ಆಯೋಜಿಸಲಾಗಿದ್ದ ಬಾಂಗ್ಲಾದೇಶ ಕ್ರಿಕೆಟ್ ತಂಡದ ಪ್ರವಾಸವನ್ನು ರದ್ದುಗೊಳಿಸಲಾಗಿದೆ

ಬಾಂಗ್ಲಾ ದೇಶ ಕ್ರಿಕೆಟ್ ಮಂಡಳಿ ಬಿಸಿಬಿ ಟ್ವೀಟ್ ಮಾಡಿದ್ದು ಬಾಂಗ್ಲಾ ಕ್ರಿಕೆಟ್ ತಂಡದ ಎಲ್ಲ ಸದಸ್ಯರು ಸುರಕ್ಷಿತವಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಮುಂದೈನ ಛತ್ರಪತಿ ಶಿವಾಜಿ ಮಹಾರಾಜ ಟರ್ಮಿನಸ್ ಬಳಿಯ ಪಾದಚಾರಿ ಸೇತುವೆಯ ಕೆಲವು ಹಲಗೆಗಳು ಕುಸಿದು ಬಿದ್ದು

ರಾಷ್ಟೀಯ ವಿಪತ್ತು ನಿರ್ವಹಣಾ ತಂಡ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದೆ

ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ದೇವೇಂದ್ರ ಫಡಣವೀಸ್ ಪರಿಹಾರ ಕಾರ್ಯಾಚರಣೆಯನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ನಾಗರಿಕ ಅಧಿಕಾರಿಗಳಿಗೆ ನಿರ್ದೇತಿಸಲಾಗಿದೆ ಎಂದು ತಿಳಿಸಿದರು

ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಎಂದು ಮಹಾರಾಷ್ಟದ ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ ಕೇಂದ್ರ ರೈಲ್ವೇ ಮತ್ತು ಬೃಹತ್ ಮುಂಬೈ ಮಹಾನಗರ ಪಾಲಿಕೆ ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಎಂದು ಪೋಲಿಸರು ಹೇಳಿದ್ದಾರೆ

ಗುಜರಾತ್ನ ಧ್ರಂಗಾದ್ರಾ ಮನವಾಧರ್ ಮತ್ತು ಜಾಮ್ ನಗರ್ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಿಗೆ ಉಪ ಚುನಾವಣೆಯನ್ನು ನಡೆಸುವುದಾಗಿ ಚುನಾವಣಾ ಆಯೋಗ ಘೋಷಿಸಿದೆ

ಬಿಹಾರದಿಂದ ಆಯ್ಕೆಯಾಗಿರುವ ಎಲ್ಲ ಹಾಲಿ ಕೇಂದ್ರ ಸಚಿವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ

ನಿನ್ನೆ ರಾತ್ರಿ ಹೈದ್ರಾಬಾದ್ನಲ್ಲಿ ಪಕ್ಷದ ಅಧ್ಯಕ್ಷ ಚಂದ್ರಬಾಬು ನಾಯ್ದು ಪಟ್ಟಿಯನ್ನು ಪ್ರಕಟಿಸಿದರು

ಇದೇ ವೇಳೆ ನಡೆಯಲಿರುವ ಲೋಕಸಭಾ ಚುನಾವಣೆಗೂ ಅಭ್ಲರ್ಥಿಗಳ ಮೊದಲ ಪಟ್ಲಯನ್ನೂ ಇಂದು ಬಿಡುಗಡೆ ಮಾಡಲಾಗುವುದು ಎಂದು ಚಂದ್ರಬಾಬು ನಾಯ್ಡು ತಿಳಿಸಿದರು

ವಿಶೇಷ ನ್ಲಾಯಾಲಯದ ನ್ಲಾಯಾಧೀಶರಾದ ಸಂತೋಷ್ ಸ್ನೇಹಿ ಮನ್ ಅವರ ಮುಂದೆ ಇಡಿ ಅರ್ಜಿ ಸಲ್ಲಿಸಿದೆ

ಪಿ

ಲಾಲೂ ಪ್ರಸಾದ್ ಯಾದವ್ ಸದ್ಯ ರಾಂಚಿಯ ಬಿರ್ಸಾಮುಂಡಾ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ

ಡೋಗ್ರಿಪೋರಾ ಗ್ರಾಮದ ನಿವಾಸಿಯಾದ ವ್ಯಕ್ತಿಯನ್ನು ಅಪಹರಿಸಿ ಗುಲ್ಜಾರ್ಪುರ ಪ್ರದೇಶಕ್ಷೆ ಕರೆದೊಯ್ದ ಗುಂಡಿಕ್ಕಿ ಕೊಲ್ಲಲಾಗಿದೆ